ಚಿದಂಬರಂ ಪಾಜರು

ಬಳಿಕ ಮಾತನಾಡಿದ ಇಸ್ತೋ ಅಧ್ಯಕ್ಷ ಕೆ

ಲೋಕಸಭೆ ಮತ್ತು ರಾಜ್ಯಸಭೆಗಳಲ್ಲಿ ಇದೇ ವಿಷಯಕ್ಕೆ ಕಲಾಪವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು ಲೋಕಸಭೆಯಲ್ಲಿ ಕಾಂಗ್ರೆಸ್ ಸದಸ್ಟರು ಸದನ ಆರಂಭವಾದಾಗಿನಿಂದ ಬೇಡಿಕೆ ಮುಂದಿಟ್ಟುಕೊಂಡು ಬಿತ್ತಿಪತ್ರ ಪ್ರದರ್ಶಿಸಿದರು ಮತ್ತೊಂದಡೆ ಎಐಎಡಿಎಂಕೆ ಸದಸ್ಯರು ಕಾವೇರಿ ನದಿಗೆ ಅಡ್ಡಲಾಗಿ ಮೇಕೆದಾಟು ಆಣೆಕಟ್ಟು ನಿರ್ಮಾಣ ಮಾಡುವ ಅನುಮತಿಯನ್ನು ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು ಟಿಡಿಪಿ ಸದಸ್ಯರು ಆಂಧ್ರಪ್ರದೇಶಕ್ಕೆ ವಿಶೇಷ ಸ್ವಾನಮಾನ ನೀಡುವಂತೆ ಆಗ್ರಹಿಸಿದರು ಈ ವೇಳೆ ಬಿಜೆಪಿಯ ಕೆಲ ಸದಸ್ಟರು ರಫೇಲ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸರ್ಕಾರದ ವಿರುದ್ದ ಕಾಂಗ್ರೆಸ್ ಅಧ್ಯಕ್ಷ ರಾಹುಲ್ಗಾಂಧಿ ತಮ್ಪ ಹೇಳಿಕೆ ನೀಡಿದ್ದಾರೆ ಎಂದು ಘೋಷಣೆ ಕೂಗಿದರು ಈ ಸಂದರ್ಭದಲ್ಲಿ ಗಲಾಟಿ ಗದ್ದಲ ಉಂಟಾದ ಹಿನ್ನೆಲೆಯಲ್ಲಿ ಕಲಾಪವನ್ನು ಮಧ್ವಾಷ್ನದವರೆಗೆ ಮುಂದೂಡಲಾಯಿತು ನಂತರ ಕಲಾಪದ ಸದನ ಸಮಾವೇಶಗೊಂಡಲಾಗಲೂ ಇದೇ ಪರಿಶ್ವಿತಿ ಮುಂದುವರಿಯಿತು ಈ ವೇಳೆ ಸಂಸದೀಯ ವ್ವವಹಾರಗಳ ಸಚಿವ ನರೇಂದ್ರ ಸಿಂಗ್ ತೋಮರ್ ಸಂಸತ್ತಿನ ಜಂಟಿ ಸ್ವಾಯಿ ಸಮಿತಿ ರಚಿಸಬೇಕೆನ್ನುವ ಪ್ರತಿಪಕ್ಷಗಳ ಬೇಡಿಕೆಯನ್ನು ತಳ್ಳಿ ಹಾಕಿದರು ಗ್ಟಪ ಸಚಿವ ರಾಜನಾಥ್ ಸಿಂಗ್ ಸರ್ಕಾರ ಎಲ್ಲಾ ವಿಷಯಗಳ ಕುರಿತು ಚರ್ಚೆಗೆ ಸಿದ್ದವಿದೆ ಎಂದು ಪೇಳಿದರೂ ಪ್ರತಿಪಕ್ಷಗಳ ತಮ್ಮ ಪ್ರತಿಭಟನೆಯನ್ನು ಮುಂದುವರಿಸಿದ್ದವು ಈ ಸಂದರ್ಭದಲ್ಲಿ ಮತ್ತೆ ಉಂಟಾದ ಗದ್ದಲದ ನಡುವೆಯೇ ಸ್ವೀಕರ್ ಸುಮಿತ್ರಾ ಮಹಾಜನ್ ಶೂನ್ಲವೇಳೆ ಕ್ಷೆಗೆತ್ತಿಕೊಂಡರು

ರಾಜ್ಞಸಭೆಯಲ್ಲೂ ಕೂಡ ಏಳನೇ ದಿನವಾದ ಇಂದೂ ಕೂಡಾ ಕಲಾಪ ನಡೆಯಲಿಯಲ್ಲ ರಫೇಲ್ ಯುದ್ದ ವಿಮಾನದ ದರ ಮತ್ತು ಅವುಗಳ ಖರೀದಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ಗೆ ತಪ್ಪು ಮಾಹಿತಿ ನೀಡಿರುವ ಕೇಂದ್ರ ಸರ್ಕಾರ ಕ್ಷಮೆಯಾಚಿಸುವಂತೆ ಕಾಂಗ್ರೆಸ್ ಸದಸ್ಗರು ಒತ್ತಾಯಿಸಿದರು ಈ ನಡುವೆಯೇ ಜಂಟಿ ಸ್ವಾಯಿ ಸಮಿತಿ ರಚಿಸುವಂತೆ ಬಿತ್ತಿಪ್ರಕ್ರ ಹಿಡಿದು ಪ್ರತಿಭಟನೆ ನಡೆಸಿದರು ಎಐಎಡಿಎಂಕೆ ಮತ್ತು ಡಿಎಂಕೆ ಸದಸ್ನರು ಕಾವೇರಿ ವಿಷಯದ ಕುರಿತು ಚರ್ಚೆಯಲ್ಲಿ ಅವಕಾಶ ನೀಡುವಂತೆ ಬಿಗಿಪಟ್ಟು ಮುಂದುವರಿಸಿದರು ಈ ಮಧ್ಯ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ವಿಜಯ್ಗೋಯಲ್ ಮಾತನಾಡಿ ರಫೇಲ್ ಪ್ರಕರಣ ಸೇರಿದಂತೆ ಎಲ್ಲ ವಿಷಯಗಳ ಕುರಿತು ಸರ್ಕಾರ ಸಿದ್ದವಿದೆ ಎಂದು ಹೇಳಿದರೂ ಕಾಂಗ್ರೆಸ್ ಸದಸ್ದರು ಕಲಾಪಕ್ಕೆ ಅಡ್ಡಿಪಡಿಸುತ್ತಿದ್ದಾರೆ ಎಂದು ದೂರಿದರು ಈ ಮಧ್ಯೆ ಗಲಾಟೆಯುಂಟಾದ ಹಿನ್ನೆಲೆಯಲ್ಲಿ ಸಭಾಪತಿಗಳು ಕಲಾಪವನ್ನು ನಾಳೆಗೆ ಮುಂದೂಡಿದರು

ಕೇಂದ್ರ ಪಣಕಾಸು ಸಚಿವ ಅರುಣ್ ಜೇಟ್ಲ ದಾಖಲೆ ಬಿಡುಗಡೆ ಮಾಡಿ ಮಾತನಾಡಿದ ಅವರು ಸಾಮಾಜಿಕ ಪ್ರಜ್ಞೆ ಉದ್ದಮಶೀಲತೆ ಮತ್ತು ಸುಧಾರಣೆಯನ್ನು ಗಮನದಲ್ಲಿರಿಸಿಕೊಂಡು ನೀತಿ ಆಯೋಗ ಕಾರ್ಯಸೂಚಿವನ್ನು ಸಿದ್ಧಪಡಿಸಿದೆ ಇದರಿಂದಾಗಿ ಅತೀವೇಗದ ಅಭಿವ್ಯಧ್ದಿ ಮತ್ತು ಸಂಪನ್ನೂಲ ಬಳಕೆ ಮಾಡಿಕೊಂಡು ಎಲ್ಲರ ಜೀವನವನ್ನು ಸುಧಾರಿಸಲು ಸಹಕಾರಿಯಾಗಲಿದೆ ಎಂದು ಹೇಳಿದ್ದಾರೆ ಎಲ್ಲ ವಲಯದಲ್ಲಿ ತೊಡಗಿಸಿಕೊಂಡಿರುವ ಮಹಿಳೆಯರನ್ನು ಉತ್ತೇಜಿಸುವುದು ಮತ್ತು ಅವರ ಸಬಲೀಕರಣಕ್ಕೆ ಒತ್ತು ನೀಡುವ ಮೂಲಕ ನವಭಾರತ ನಿರ್ಮಾಣ ಮಾಡುವ ಗುರಿಯನ್ನು ಹೊಂದಲಾಗಿದೆ ಗ್ರಾಮೀಣ ಆರ್ಥಿಕತೆಯನ್ನು ಸುಧಾರಿಸುವುದು ಹಾಗೂ ಕೃಷಿಯಲ್ಲಿ ತಂತ್ರಜ್ಞಾನವನ್ನು ಬಳಸಿಕೊಂಡು ರೈತರ ಆಧಾಯವನ್ನು ದ್ವಿಗುಣ ಮಾಡುವ ಉದ್ವೇತ ರಾಷ್ಟೀಯ ಸಮಗ್ರ ಕಾರ್ಯಸೂಚಿ ಹೊಂದಿದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ ಬಳಿಕ ನೀತಿ ಆಯೋಗ ಉಪಾಧ್ಯಕ್ಷ ರಾಜೀವ್ಕುಮಾರ್ ಮಾತನಾಡಿ ಕ್ವಷಿ ವಲಯದ ಆಧುನೀಕರಣದ ಜೊತೆಗೆ ಕ್ವಷಿ ವಲಯದಲ್ಲಿನ ಸಮಸ್ಟೆಗಳಿಗೆ ಪರಿಹಾರ ಕಂಡುಕೊಳ್ಳುವುದರೊಂದಿಗೆ ಉದ್ದಮ ಸ್ನೇಹಿ ವಾತಾವರಣವನ್ನು ಸೃಷ್ಠಿ ಮಾಡುವ ಉದ್ದೇಶ ಹೊಂದಲಾಗಿದೆ ಎಂದರು

ದೂರ ಪ್ರದೇಶದಲ್ಲಿರುವ ಸಂಸತ್ ಸದಸ್ಟರು ಮನವಿ ಸಲ್ಲಿಸಿದ ಹಿನ್ನೆಲೆಯಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ ಎಂದು ರಾಜ್ಯಸಭೆಯ ಸಭಾಪತಿ ಎಂ ವೆಂಕಯ್ಯನಾಯ್ತು ತಿಳಿಸಿದ್ದಾರೆ ರಾಜ್ಜ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಇಶ್ರೇಲ್ ಮಾದರಿ ತಂತ್ರಜ್ಜಾನ ಯೋಜನೆಯನ್ನು ಮೂರ್ಣ ಪ್ರಮಾಣದಲ್ಲಿ ರೈತರಿಗೆ ಲಭ್ಯವಾಗುವಂತೆ ಬರುವ ಆಯವ್ನಯದಲ್ಲಿ ಘೋಷಿಸುವುದಾಗಿ ಮುಖ್ಯಮಂತ್ರಿ ಎಚ್

ಕುಮಾರಸ್ವಾಮಿ ಬೆಳಗಾವಿಯ ಸುವರ್ಣ ಸೌಧದ ವಿಧಾನಸಭೆಯಲ್ಲಿಂದು ಪ್ರಕಟಿಸಿದ್ದಾರೆ ಬರ ಪರಿಶ್ಹಿತಿ ಕುರಿತ ಚರ್ಚೆಯ ವೇಳೆ ಮಾತನಾಡಿದ ಅವರು ಬರ ಸಮಸ್ಕೆಯನ್ನು ಶಾಶ್ವತವಾಗಿ ತಡೆಯುವಂಥ ಪ್ರಾಮಾಣಿಕ ಪ್ರಯತ್ನಕ್ಷೆ ಪಲವು ಯೋಜನೆಗಳನ್ನು ಸಿದ್ಧಪಡಿಸಲಾಗುತ್ತಿದೆ ತೆಂಗು ಅಡಿಕೆ ಕಾಫಿ ಸೇರಿದಂತೆ ಎಲ್ಲಾ ಬೆಳೆಗಾರರ ಸಮಸ್ಯೆ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದರು ರೈತರ ಸಾಲ ಮನ್ನಾ ವಿಚಾರದಲ್ಲಿ ಸರ್ಕಾರ ಕೈಗೊಳ್ಳುತ್ತಿರುವ ್ರಮಗಳನ್ನು ಸಂಶಯದಿಂದ ನೋಡಬೇಡಿ ಎಂದು ಮನವಿ ಮಾಡಿದರು

ದೇಶಪಾಂಡೆ ವಿಧಾನಸಭೆಯಲ್ಲಿಂದು ಹೇಳಿದ್ದಾರೆ ವಿಧಾನಪರಿಷತ್ತಿನ ಉಪಸಭಾಪತಿಯಾಗಿ ಜೆಡಿಎಸ್ ಪಕ್ಷದ ಎಸ್ ಎಲ್ ಧರ್ಮೇಗೌಡ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ನೂತನ ಉಪಸಭಾಪತಿಯನ್ನು ಸಭಾನಾಯಕಿ ಜಯಮಾಲಾ ಹಾಗೂ ಪ್ರತಿಪಕ್ಷದ ನಾಯಕ ಕೋಟಾಶ್ರೀನಿವಾಸ ಮೂಜಾರಿ ಸೇರಿದಂತೆ ಅನೇಕ ಸದಸ್ಗರು ಅಭಿನಂದಿಸಿದರು

ಚಿದಂಬರಂ ನವದೆಹಲಿಯಲ್ಲಿನ ಜಾರಿ ನಿರ್ದೇಶನಾಲಯದ ಕಚೇರಿಗೆ ಹಾಜರಾಗಿದ್ದರು

ಚಿದಂಬರಂ ಅವರಿಗೆ ಸಮನ್ನ್ ಜಾರಿ ಮಾಡಿತ್ತು

ಚಿದಂಬರಂ ಹಣಕಾಸು ಸಚಿವರಾಗಿದ್ದ ಸಂದರ್ಭದಲ್ಲಿ ವಿದೇಶಿ ಬಂಡವಾಳ ಉತ್ತೇಜನ ಮಂಡಳಿಯ ಅನುಮತಿಯನ್ನು ಐಎನ್ಕ್ಸ್ ಮೀಡಿಯಾ ಸಂಸ್ವೆಗೆ ಕೊಡಿಸಿದ್ದರು ಹೀಗಾಗಿ ಚಿದಂಬರಂ ಮತ್ತು ಅವರ ಮತ್ರ ಕಾರ್ತೀಯನ್ನು ಜಾರಿ ನಿರ್ದೇಶನಾಲಯ ವಿಚಾರಣೆಗೆ ಒಳಪಡಿಸಿತ್ತು

ಇದಕ್ಕೂ ಮುನ್ನ ಮಿಶಲ್ ಅವರ ಜಾಮೀನು ಅರ್ಜಿಯನ್ನು ಬರುವ ಶನಿವಾರದವರೆಗೂ ನ್ವಾಯಾಲಯ ಕಾಯ್ದಿರಿಸಿದೆ

ಸಿಬಿಐಗೆ ನೀಡಿದ್ದ ಐದು ದಿನಗಳ ಅವಧಿ ಮುಕ್ತಾಯವಾದ ಹಿನ್ನೆಲೆಯಲ್ಲಿ ಇಂದು ನ್ವಾಯಾಲಯಕ್ಕೆ ಪಾಜರುಪಡಿಸಲಾಗಿತ್ತು

ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಿಶಲ್ ಅವರೊಂದಿಗೆ ಮೂವರು ಮಧ್ಯವರ್ತಿಗಳ ಕುರಿತು ಜಾರಿ ನಿರ್ದೇಶನಾಲಯ ಮತ್ತು ಸಿಬಿಐ ತನಿಖೆ ನಡೆಸುತ್ತಿದೆ

ವಿಶ್ವಸಂಸ್ಥೆ ಒಪ್ಪಂದದ ವಿರುದ್ದವಾಗಿ ಬ್ರುಜಲ್ನಲ್ಲಿ ವ್ಯಾಪಕ ಪ್ರತಿರೋಧ ವ್ಯಕ್ತವಾಗಿತ್ತು ಸಂಸತ್ತಿನಲ್ಲಿ ನಡೆದ ಚರ್ಚೆ ಸಂದರ್ಭದಲ್ಲಿ ವಿರೋಧಪಕ್ಷಗಳು ಸರ್ಕಾರವನ್ನು ಬೆಂಬಲಿಸಲು ನಿರಾಕರಿಸಿದ್ದರಿಂದ ಅಲ್ಲ ಬಹುಮತದ ಸರ್ಕಾರ ಕುಸಿದ ಹಿನ್ನೆಲೆಯಲ್ಲಿ ಚಾರ್ಲ್ಸ್ ಮಿಶಲ್ ರಾಜೀನಾಮೆ ಪ್ರಕಟಿಸಿದ್ದಾರೆ ಮುಂದಿನ ವರ್ಷ ಮೇ ವರೆಗೂ ಚುನಾವಣೆಗೆ ಸಮಯವಕಾಶವಿತ್ತು